ಸಂಬಂಧಿಸಿದವರೊಂದಿಗೆ ಪೂರ್ಣ ಚುನಾವಣಾ ಆಯೋಗದ ಸಮಾಲೋಚನೆ

ಪ್ರವಾಸೋದ್ಯಮ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆ ಮಾಹಿತಿ ಹಾಗೂ ದತ್ತಾಂಶಕ್ಕೆ ಸಂಬಂಧಿಸಿದ ವಲಯದಲ್ಲಿ ಸಹಕಾರ ಹೆಚ್ಚಳ ಈ ತಿಳುವಳಿಕೆ ಪತ್ರದ ಪ್ರಮುಖ ಉದ್ದೇಶವಾಗಿದೆ ಭಾರತ ಮತ್ತು ದಕ್ಷಿಣ ಕೊರಿಯಾ ಸದೃಢ ರಾಜತಾಂತ್ರಿಕ ಹಾಗೂ ಸುದೀರ್ಘ ಆರ್ಥಿಕ ಬಾಂಧವ್ದ ಹೊಂದಿದೆ ಪ್ರವಾಸೋದ್ದಮ ವಲಯದಲ್ಲಿ ಸಹಕಾರವನ್ನು ಮತ್ತಪ್ಪು ಬಲಪಡಿಸುವ ಮೂಲಕ ಬಾಂಧವ್ವವನ್ನು ಇನ್ನಪ್ಪು ಸುಧಾರಿಸಲು ಎರಡೂ ದೇಶಗಳು ಬಯಸಿವೆ ಸಾರಿಗೆ ಶಿಕ್ಷಣದಲ್ಲಿ ಸಹಕಾರ ಅಭಿವೃದ್ದಿ ಕುರಿತು ಭಾರತ ರಷ್ಣಾ ನಡುವಣ ತಿಳುವಳಿಕೆ ಪತ್ರ ಕುರಿತು ಸಂಪುಟ ಸಭೆ ಚರ್ಚಿಸಿತು ಒಡಿತಾದ ಜಾರ್ ಸುಗ್ಡಾ ವಿಮಾನ ನಿಲ್ದಾಣವನ್ನು ವೀರ್ ಸುರೇಂದ್ರ ಸಾಲ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣಗೊಳಿಸುವ ಪ್ರಸ್ತಾವನೆಗೂ ಅನುಮೋದನೆ ನೀಡಿದೆ ವೀರ್ ಸುರೇಂದ್ರ ಸಾಲ್ ಒಡಿತಾದ ಪ್ರಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು

ಅಪರಾಧ ವಿಷಯಗಳಲ್ಲಿ ಪರಸ್ಪರ ಕಾನೂನು ನೆರವು ಕುರಿತ ಭಾರತ ಮತ್ತು ಮೊರ್ಜ್ಕೋ ನಡುವಣ ಒಪ್ಪಂದಕ್ಕೂ ಸಂಪುಟ ಅನುಮೋದನೆ ನೀಡಿದೆ ಚುನಾವಣಾ ಆಯೋಗದ ಪೂರ್ಣಪೀಠ ರಾಯ್ಪುರದಲ್ಲಿಂದು ವಿವಿಧ ಭಾಗಿದಾರರೊಂದಿಗೆ ಸಭೆ ನಡೆಸಿ ಛತ್ತೀಸ್ಫಡ ವಿಧಾನಸಭಾ ಚುನಾವಣೆಗೆ ಕ್ಲೆಗೊಳ್ಳಲಾಗಿರುವ ಚುನಾವಣಾ ಸಿದ್ದತೆಗಳನ್ನು ಪರಾಮರ್ಶಿಸಿತು ಮುಖ್ಯ ಚುನಾವಣಾ ಆಯುಕ್ತ ಒ

ರಾವತ್ ನೇತೃತ್ವದ ಚುನಾವಣಾ ಆಯೋಗದ ಉನ್ನತ ಮಟ್ಟದ ತಂಡ ಮೊದಲು ರಾಜಕೀಯ ಪಕ್ಷದ ಶ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಚುನಾವಣಾ ವೆಚ್ಡದ ನಿಗಾ ಹಾಗೂ ಇತರ ಮಹತ್ವದ ವಿಷಯಗಳ ಬಗ್ಗೆ ಅಗತ್ಯದ ಮಾರ್ಗದರ್ಶನ ನೀಡಿತ್ತು ಸುಗಮ ಚುನಾವಣೆಗೆ ರಾಜಕೀಯ ಪಕ್ಷಗಳಿಂದ ಆಯೋಗ ಸಲಹೆಗಳನ್ನು ಪಡೆದುಕೊಂಡಿತ್ತು ರಾಯ್ಪುರದ ಭೇಟಿಯ ವೇಳೆ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳು ವಿವಿಧ ಜಿಲ್ಲೆಗಳ ಪೊಲೀಸ್ ಮುಖ್ಯಸ್ವರು ಹಾಗೂ ಇತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚುನಾವಣಾ ಸಿದ್ದತೆಗಳನ್ನು ಪರಾಮರ್ತಿಸಲಿದೆ ಯುವಜನರು ಹೆಚ್ಚನ ಪ್ರಮಾಣದಲ್ಲಿ ತಮ್ಮ ಮತದಾನದ ಹಕ್ಕು ಚಲಾಯಿಸಲು ಸಾಧ್ಯವಾಗುವಂತೆ ಸಾಮಾಜಿಕ ಮಾಧ್ಯಮಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಉತ್ತೇಜಿಸಬೇಕೆಂದು ಮುಖ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದೆ

ಪಕ್ಷದ ಸಂಸದ ತಾಮರ್ಧ್ವಜ್ ಸಾಹು ದುರ್ಗ್ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ತಾಸಕ ಕುಲದೀಪ್ ಜುನೇಜಾ ಉತ್ತರ ರಾಯಪುರ ಕ್ಷೇತ್ರದಿಂದ ಕೈಲೇಶ್ ಪಾಂಡೆ ಬಿಲಾಸ್ಮರ್ ಕ್ಷೇತ್ರದಿಂದ ಕಣ್ಣಳಿಸಲಾಗುತ್ತದೆ ಎರಡನೇ ಹಾಗೂ ಕೊನೆ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದ್ದು

ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್

ಕರ್ನಾಟಕ ಬಹು ಹಿಂದಿನಿಂದಲೂ ಒಂದು ಪ್ರತ್ಯೇಕ ಪ್ರಭಾವತಾಲಿ ಆಡಳಿತ ಮಂಡಲವಾಗಿ ಉತ್ಕರ್ಷ ಕಂಡಿದೆ ಎಂದು ಹೇಳಿದ ಮುಖ್ಚಮಂತ್ರಿಯವರು ಛಿದ್ರವಾಗಿದ್ದ ಈ ನಾಡು ಅನೇಕ ಅಪ್ರತಿಮ ಸೇನಾನಿಗಳ ದಿಟ್ಟ ಹೋರಾಟದ ಹಾಗೂ ಕೋಟಿ ಕೋಟಿ ಕನ್ನಡಿಗರ ತ್ಯಾಗ ಬಲಿದಾನದ ಫಲವಾಗಿ ಅಖಂಡ ಕರ್ನಾಟಕವಾಗಿ ರೂಪುಗೊಂಡಿದೆ ಎಂದರು ರಾಜ್ಲದಲ್ಲಿ ತಮ್ನ ಸರ್ಕಾರ ಶಿಕ್ಷಣ ಸಂಸ್ಥೆಗಳ ಸುಧಾರಣೆ ಹಾಗೂ ನವೀಕರಣ ಕಾರ್ಯಗಳನ್ನು ಆದ್ದತೆಯ ಮೇರೆಗೆ ಕ್ಕೆಗೆತ್ತಿಕೊಂಡಿದ್ದು

ಪತ್ರಕರ್ತರೂ ಸಹ ಸೇನಾ ಯೋಧರಂತೆ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಖವರ್ಧನ್ ರಾಥೋಡ್ ಹೇಳಿದ್ದಾರೆ ದೆಹಲಿಯ ದೂರದರ್ಶನ ಭವನದಲ್ಲಿಂದು ಛತ್ತೀಸ್ಫಡದಲ್ಲಿ ಮೃತಪಟ್ಟ ತನ್ನ ಛಾಯಾಗ್ರಾಹಕ ಅಚ್ಚುತ್ವಾನಂದ್ ಸಾಹು ಅವರಿಗೆ ಆಯೋಜಿಸಲಾಗಿದ್ದ ಸಂತಾಪ ಸೂಚನೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು ದೇಶಕ್ಕೆ ಮಾಹಿತಿ ನೀಡುವ ಹೊಣೆಗಾರಿಕೆಯನ್ನು ದೂರದರ್ಶನ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿದೆ ಸಾಹು ಅವರ ಕುಟುಂಬಕ್ಕೆ ಪ್ರಸಾರ ಭಾರತಿ ಕುಟುಂಬ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದರು

ಸೂರ್ಯಪ್ರಕಾಶ್ ನಮಗೆಲ್ಲಾ ಅತ್ಯಂತ ದುಃಖದ ಗಳಿಗೆ ಇದು ಎಂದು ಛಾಯಾಗ್ರಾಹಕ ಸಾಹು ಅವರ ಧ್ಲೆರ್ಯ ಶೌರ್ಯಕ್ಷೆ ನಮನ ಸಲ್ಲಿಸಿದರು ದೇಶದಲ್ಲಿ ರಾಷ್ಷೀಯ ಸ್ವೂರ್ತಿಯನ್ನು ಉತ್ತೇಜಿಸುವ ಹೊಣೆಗಾರಿಕೆ ದೂರದರ್ಶನದ್ದಾಗಿದೆ ಎಂದರು ವಾರ್ತಾ ಮತ್ತು ಪ್ರಸಾರ ಕಾರ್ಯದರ್ಶಿ ಅಮಿತ್ ಖರೆ ಪ್ರಸಾರ ಭಾರತಿ ಸಿಇಒ ಶಶಿತೇಖರ್ ವೆಂಪತಿ ಆಕಾಶವಾಣಿಯ ಡಿಜಿ ಇರಾ ಜೋಷಿ ದೂರದರ್ಶನ ಸುದ್ದಿ ವಿಭಾಗದ ಮಹಾ ನಿರ್ದೇಶಕ ಮಾಯಾಂಕ್ ಅಗರ್ವಾಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಠಿಣ ತ್ರಮ ಸಾಧನೆ ಸುಧಾರಣೆ ಹಾಗೂ ಅಭಿವೃದ್ಧಿಯ ಕಾರ್ಯಸೂಚಿಯಿಂದಾಗಿ ಸುಲಲಿತ ಉದ್ದಮ ವಹಿವಾಟು ವಿಭಾಗದಲ್ಲಿ ಭಾರತದ ತ್ರೇಣಿ ಸುಧಾರಣೆಗೆ ಕಾರಣವಾಗಿದೆ ಎಂದು ಬಿಜೆಪಿ ವಿಶ್ಲೇಷಿಸಿದೆ

ಡಾ ಮನಮೋಹನ್ ಸಿಂಗ್ ಅವರಂತಹ ಅರ್ಥಿಕ ತಜ್ಞ ಶ್ರಧಾನಮಂತ್ರಿಯನ್ನು ಹೊಂದಿದ್ದರೂ ಈ ಸಾಧನೆ ತಲುಪಲು ಸಾಧ್ಯವಾಗಲಿಲ್ಲ ಏಕೆ ಎಂದು ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನಿಸಿದ್ದಾರೆ ಈತಾನ್ಯ ಮುಂಗಾರು ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಇಂದಿನಿಂದ ಆರಂಭಗೊಂಡಿದೆ

ಕರಾವಳಿ ತಮಿಳುನಾಡು ಪುದುಚೇರಿ ದಕ್ಷಿಣ ತಮಿಳುನಾಡು ದಕ್ಷಿಣ ಕೇರಳ ಹಾಗೂ ಆಂಧಪ್ರದೇಶದ ದಕ್ಷಿಣ ಕರಾವಳಿಗಳಲ್ಲಿ ಈಶಾನ್ತ ಮುಂಗಾರು ಮಳೆ ಆರಂಭಗೊಂಡಿದೆ ಎಂದು ಚಂಡಮಾರುತ ಮುನ್ಲೂಚನಾ ಕೇಂದ್ರದ ವಲಯ ನಿರ್ದೇಶಕ ಎಸ್ ಬಾಲಚಂದ್ರನ್ ಚೆನ್ನೈನಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ನಾಳೆ ಈಶಾನ್ಯ ಮುಂಗಾರು ತಮಿಳುನಾಡು ಕೇರಳದ ಉಳಿದ ಭಾಗಗಳು ರಾಯಲ್ ಸೀಮಾ ಹಾಗೂ ದಕ್ಷಿಣ ಕರ್ನಾಟಕವನ್ನು ವ್ಯಾಪಿಸಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಭಾರತ ಡಿಜಿಟಲ್ ಸಮಾಜವನ್ನಾಗಿ ರೂಪಿಸಲು ಸರ್ಕಾರದೊಂದಿಗೆ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಕೈ ಜೋಡಿಸಬೇಕು ಎಂದು ಕೇಂದ್ರ ಎಲೆಕ್ಟಾನಿಕ್ಲೆ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ಓಪನ್ ಗೌರ್ನಮೆಂಟ್ ಡೇಟಾ ಹ್ವಾಕ್ ರಾಷ್ಟೀಯ ಸವಾಲು ವಿಜೇತರನ್ನು ಸನ್ನಾನಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಸಚಿವರು ಮಾಹಿತಿ ತಂತ್ರಜ್ಞಾನ ಸಮುದಾಯ ಅರ್ಹರು ಸೌಲಭ್ಞ ವಂಚಿತ ವರ್ಗಗಳನ್ನು ತಲುಪಿ ಅವರನ್ನು ಡಿಜೆಟಲ್ ಸಾಕ್ಷರವನ್ನಾಗಿಸಬೇಕು ಎಂದು ಸಲಹೆ ನೀಡಿದರು

ರೈಲು ಪ್ರಯಾಣಿಕರು ಇಂದಿನಿಂದ ಕಾಯ್ದಿರಿಸದ ಸಾಮಾನ್ಟ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಬಹುದಾಗಿದೆ ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಪ್ರಯಾಣಿಕರು ಗೂಗಲ್ ಪ್ಲೇ ಆಥವಾ ವಿಂಡೋಸ್ ಸ್ಟೋರ್ನಿಂದ ಮೊಬೈಲ್ ಆಪ್ನಲ್ಲಿರುವ ಯುಟಿಎಸ್ ಡೌನ್ಲೋಡ್ ಮಾಡಿಕೊಂಡು ಅಗತ್ತವಿರುವ ಮಾಹಿತಿಗಳನ್ನು ನೊಂದಾಯಿಸಿಕೊಂಡರೆ ಪ್ರಯಾಣಿಕರಿಗೆ ಐಡಿ ಮತ್ತು ಪಾಸ್ವರ್ಡ್ ನೀಡಲಾಗುತ್ತದೆ ಇದನ್ನು ಬಳಸಿ ಟಿಕೆಟ್ ಬುಕ್ ಮಾಡಬಹುದಾಗಿದೆ ಈ ಸೌಲಭ್ಯದಿಂದಾಗಿ ಪ್ರಯಾಣಿಕರು ಟಿಕೆಟ್ ಖರೀದಿಸಲು ಸಾಲುಗಟ್ಟಿ ನಿಲ್ಲುವ ಸಮಸ್ನೆ ತಪ್ಪಲಿದೆ